ವಾರ್ತೆಗಳ ವಿವರ

ವಿದ್ಯಾರ್ಥಿಗಳು ಬೋಧಕರು ನವೋದ್ಯಮಗಳು ಹಾಗೂ ವ್ಯಕ್ತಿಪರರು ತಾವು ಹೊಸದಾಗಿ ಆವಿಷ್ಕಾರ ಮಾಡಿದ ಆಟಿಕೆಗಳು ಮತ್ತು ಆಟಗಳ ಪರಿಕಲ್ಲನೆಯನ್ನು ಜಗತ್ತಿಗೆ ತಿಳಿಸಲು ಟಾಯ್ ಫೇರ್ ಉತ್ತಮ ವೇದಿಕೆಯಾಗಿದೆ ರಾಜ್ಯದ ಚೆನ್ನಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಿಂದ ಪಲವಾರು ಆಟಿಕೆ ತಯಾರಕರು ಮೇಳದಲ್ಲಿ ಭಾಗಿಯಾಗಲಿದ್ದಾರೆ

ಮಂಗಳೂರಿನಲ್ಲಿ ಮೀನಿನ ಉತ್ವನ್ನಗಳಿಗಾಗಿ ಹೈಟೆಕ್ ಫಿಶ್ ಪಾರ್ಕ್ ಸ್ವಾಪಿಸಲಾಗುವುದು ಎಂದು ಯುವ ಸಬಲೀಕರಣ ಮತ್ತು ತ್ರೀಡೆ ಹಾಗೂ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ನಿಕ ಖಾತೆ ಸಚಿವ ಡಾ

ಮಂಗಳೂರಿನಲ್ಲಿ ನಿನ್ನೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಳಕೆಯಾಗಿ ಉಳಿದ ಮೀನು ಹಾಳಾಗದಂತೆ ಶೀತಲೀಕರಣ ಫಟಕದ ಮೂಲಕ ಸಂರಕ್ಷಿಸಿ ನಂತರ ತಂತ್ರಜ್ವಾನ ಬಳಸಿಕೊಂಡು ಮೀನಿನ ಚಿಪ್ಸ ಉಪ್ಪಿನಕಾಯಿ ಮತ್ತಿತರ ವಸ್ತುಗಳನ್ನು ಉತ್ತಾದಿಸಲಾಗುವುದು ನಗರದ ಮೀನುಗಾರಿಕೆ ಕಾಲೇಜು ಬಳಿ ಇದಕ್ಕೆ ಸ್ಥಳ ಗುರುತಿಸಲಾಗುವುದು ಎಂದು ಅವರು ಹೇಳಿದರು ಮೀನುಗಾರರು ಬಳಸುವ ಸೀಮೆಎಡ್ಡೆ ಡೀಸೆಲ್ಗೆ ಸಬ್ಲಡಿ ಕೊಡುತ್ತಿರುವ ಮಾದರಿಯಲ್ಲೇ ಕೃಷಿಕರು ಬಳಸುವ ಡೀಸೆಲ್ಗೆ ಸಬ್ಲಡಿ ನೀಡುವ ಸಂಬಂಧ ಪ್ರಸ್ತಾವನೆ ಸಿದ್ದಪಡಿಸಲಾಗಿದ್ದು ಮುಖ್ವಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಗಮನಕ್ಕೆ ತರಲಾಗಿದೆ ಅಲ್ಲದೇ ಈ ಯೋಜನೆ ಬಗ್ಗೆ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಅಭಿಪ್ರಾಯವನ್ನೂ ವ್ಯಕ್ತಪಡಿಸಿದ್ದಾರೆ ಎಂದು ಕೃಷಿ ಖಾತೆ ಸಚಿವ ಬಿ

ಪಾಟೀಲ ಹೇಳಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ್ ನಿಧಿ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯವು ಅತಿಹೆಚ್ಚು ಪ್ರಮಾಣದಲ್ಲಿ ಆಧಾರ್ ಜೋಡಣೆ ಮೂಲಕ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದು ಕೇಂದ್ರ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಅವರು ತಿಳಿಸಿದ್ದಾರೆ ರಾಜ್ದದ ಹಿತಾಸಕ್ತಿಗೆ ಧಕ್ಕೆ ಉಂಟಾಗುವ ಯಾವುದೇ ನೀರಾವರಿ ಯೋಜನೆಗಳಿಗೆ ರಾಜ್ದ ಸರ್ಕಾರ ಆಸ್ಪದ ನೀಡುವುದಿಲ್ಲ ಎಂದು ಗೃಪ ಖಾತೆ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಸರ್ವೋಚ್ದ ನ್ಶಾಯಾಲಯದಲ್ಲಿ ಬಾಕಿ ಇರುವ ಅಂತಾರಾಜ್ಯ ಜಲ ವಿವಾದ ಪ್ರಕರಣಗಳ ಕುರಿತು ಜಲಸಂಪನ್ನೂಲ ಖಾತೆ ಸಚಿವ ರಮೇಶ್ ಜಾರಕಿಹೊಳಿ ಅವರೊಂದಿಗೆ ಕಾನೂನು ಹಾಗೂ ನೀರಾವರಿ ತಜ್ಞರ ಜತೆ ಸಭೆ ನಡೆಸಿ ಅವರು ಮಾತನಾಡಿದರು ಇದುವರೆಗೆ ಕಾವೇರಿ ಕಣಿವೆಯ ಹೆಚ್ಚುವರಿ ನೀರು ಉಭಯ ರಾಜ್ಯಗಳಿಗೆ ಪಂಚಿಕೆಯಾಗಿಲ್ಲ

ಇದು ರಾಜ್ವದ ಹಿತಾಸಕ್ತಿಗೆ ಧಕ್ಕೆ ತರುವ ಯೋಜನೆಯಾಗಿದೆ ಇದನ್ನು ವಿರೋಧಿಸಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಎಂದು ತಿಳಿಸಿದರು

ತಾಲೆಗೆ ಸಂಬಂಧಿಸಿದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಅನುಕೂಲವಾಗುವಂತೆ ಕ್ರಿಯಾಯೋಜನೆಯನ್ನು ತಯಾರಿಸಿ ತ್ವರಿತವಾಗಿ ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಳುಹಿಸಿಕೊಡುವಂತೆ ಅವರು ಸೂಚಿಸಿದರು ರಾಜ್ಯದಲ್ಲಿ ಶಾಲಾ ಕಾಲೇಜು ವಿದ್ನಾರ್ಥಿಗಳ ಬಸ್ಪಾಸ್ ವಿತರಣೆಯಲ್ಲಿ ಉಂಟಾಗಿರುವ ತಾಂತ್ರಿಕ ಸಮಸ್ಥೆಗಳನ್ನು ಪರಿಪರಿಸಿ ಬಸ್ ಪಾಸ್ ವಿತರಣೆ ಕಾರ್ಯ ಸುಸೂತ್ರವಾಗಿ ನಡೆಯುವಂತೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಖಾತೆ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ

ವಸಂತಕುಮಾರ್ ನಿನ್ನೆ ಪ್ರಕಟಿಸಿದ್ದಾರೆ

ಕೆಂಪೇಗೌಡ ಡಾಕ್ಷರ್ ಕೆ

ಸಂಧ್ವಾರೆಡ್ಡಿ ಮತ್ತು ಅಶೋಕಪುರಂ ಕೆ ಗೋವಿಂದರಾಜು ಈ ಐವರಿಗೆ ನೀಡಲಾಗುತ್ತಿದ್ದು

ಜಾಹ್ನವಿ ಪ್ರೊಫೆಸರ್ ಕಲ್ಕಾಣರಾವ್ ಜಿ ಪಾಟೀಲ್ ಡಾಕ್ವರ್ ಜೆ

ದೊಡ್ಡಮನಿ ಡಾಕ್ವರ್ ಮೃತ್ಕುಂಜಯ ರುಮಾಲೆ ಡಿ

ಪ್ರಲ್ನಾದ್ ಡಾಕ್ಷರ್ ಎಂ

ಆಶಾದೇವಿ ಶಿವಾನಂದ ಕಳವೆ ವೀಣಾ ಬನ್ನಂಜೆ ಅವರಿಗೆ ಕೊಡಲಾಗುತ್ತಿದೆ ಎಂದರು

ಕಸ್ತೂರಿ ರಂಗನ್ ವಿಜ್ಞಾನ ಲೇಖಕ ನಾಗೇಶ್ ಹೆಗಡೆ ಡಾ

ಆರ್ ಚಂದ್ರಶೇಖರ್ ಸೇರಿದಂತೆ ಆರು ಮಂದಿ ಆಯ್ಕೆಯಾಗಿದ್ದಾರೆ

ನಾಗಾಭರಣ ಮನವಿ ಸಲ್ಲಿಸಿದ್ದಾರೆ ಕರ್ನಾಟಕ ಉಜ್ವ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಅಭಯ್ ಶ್ರೀನಿವಾಸ ಒಕಾ ಹಾಗೂ ರಿಜಿಸ್ವಾರ್ ಜನರಲ್ ಅವರನ್ನು ನಿನ್ನೆ ಭೇಟಿ ಮಾಡಿದ ನಿಯೋಗ ಅಧೀನ ನ್ಯಾಯಾಲಯಗಳಲ್ಲಿ ಕನ್ನಡ ಅನುಷ್ಠಾನ ಮಾಡುವಂತೆ ಹ್ಕೊತ್ತಾಯದ ಮನವಿ ಪತ್ರ ಸಲ್ಲಿಸಿತು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

ಹಿಂದಿ ಅವತರಣಿಕೆಯ ನಂತರ ಮನದ ಮಾತು ಕಾರ್ಯಕ್ರಮ ಕನ್ನಡದಲ್ಲಿ ಬಿತ್ತರವಾಗಲಿದೆ